ರಾಜ್ಯಾದ್ಯಂತ ಕುಡಿಯುವ ನೀರಿನ ಸಮಸ್ಥೆ ಉಚಿತ ಕಾಲ್ ಸೆಂಟರ್ ಸೌಲಭ್ಯದ ಮೂಲಕ ಪರಿಹಾರ ಕೃಷ್ಣ ಬೈರೇಗೌಡ ಮಾಹಿತಿ ಪ್ರಕೃತಿ ವಿಕೋಪ ಕೊಡಗಿನಲ್ಲಿ ವದಂತಿ ಹರಡುವವರ ವಿರುದ್ದ ಕಠಿಣ ಕಾನೂನು ಕ್ರಮ ಜಿಲ್ನಾಧಿಕಾರಿ ಎಚ್ಗರಿಕೆ

ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟ ಹಾಗೂ ಬಿಜೆಪಿ ನಾಯಕರು ಎರಡೂ ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದು ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯಲ್ಲಿ ತೊಡಗಿದ್ದಾರೆ ಕುಂದಗೋಳ ಕ್ಷೇತ್ರದ ಆದರಗುಂಚಿ ನೂಲ್ಲಿ ಶೆರೆವಾಡ ಬೆಟದೂರು ಹಲವು ಗ್ರಮಗಳಲ್ಲಿ ಬಿಜೆಪಿ ರಾಜ್ಗಾಧಕ್ಷ ಬಿ

ಪಕ್ಷದ ಹಿರಿಯ ನಾಯಕರಾದ ಜಗದೀಶ್ ಶೆಟ್ವರ್ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರಲ್ನಾದ್ ಜೋಶಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಬಳಿಕ ಯಡ್ಕೂರಪ್ಪ ಮಾತನಾಡಿ ತಮ್ಮ ಪಕ್ಷದ ಕಾರ್ಯಕರ್ತರು ಯಾವುದೇ ಆಮಿಷಕ್ಕೆ ಒಳಗಾಗುವುದಿಲ್ಲ

ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರದಲ್ಲಿನ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜನವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಟೀಕಿಸಿದರು ಚಿಂಚೋಳಿಯ ಕುಂಚಾವರಂನಲ್ಲಿ ಬಿಜೆಪಿ ಹಿರಿಯ ಮುಖಂಡ ವಿ ಸೋಮಣ್ಣ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕುಮಾರಿ ಶೋಭಾ ಕರಂದ್ಲಾಜೆ ತಮ್ಮ ಅಭ್ಯರ್ಥಿಪರ ಪ್ರಚಾರ ನಡೆಸಿದರು

ರಾಜ್ಯಾದ್ಖಂತ ಕುಡಿಯುವ ನೀರಿನ ಸಮಸ್ತೆಯನ್ನು ಆದ್ದತೆ ಮೇರೆಗೆ ಪರಿಹರಿಸಲು ಮತ್ತು ದೂರುಗಳಿಗೆ ತಕ್ಷಣವೇ ಸ್ವಂದಿಸಲು ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಕಟ್ಟುನಿಟ್ಟನ ಸೂಚನೆ ನೀಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಈ ಕುರಿತು ಇಲಾಖೆಯಿಂದ ಪ್ರಕಟಣೆ ಹೊರಡಿಸಿರುವ ಸಚಿವರು ಕುಡಿಯುವ ನೀರಿನ ಸಮಸ್ಥೆಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕಾಲ್ ಸೆಂಟರ್ಗಳನ್ನು ತೆರೆಯಲಾಗಿದೆ ಸಾರ್ವಜನಿಕರು ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ದೂರುಗಳನ್ನು ಸಲ್ಲಿಸಬಹುದಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿದ್ದಾರೆ ಆಯಾ ಜಿಲ್ಲೆಗಳ ಕಾಲ್ ಸೆಂಟರ್ಗಳ ದೂರವಾಣಿ ಸಂಖ್ಯೆಗಳನ್ನು

ಬೆಂಗಳೂರು ಬೆಂಗಳೂರು ಗ್ರಾಮೀಣ ಚಿಕ್ಕಮಗಳೂರು ಚಾಮರಾಜನಗರ ಚಿಕ್ಕಬಳ್ಳಾಮರ ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಕೋಲಾರ ಮಂಡ್ಕ ಮೈಸೂರು ಶಿವಮೊಗ್ಗ ರಾಮನಗರ ತುಮಕೂರು ಹಾಗೂ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಗುಡುಗು ಸಹಿತ ಬಿರುಸಿನ ಮಳೆಯಾಗಲಿದೆ ಪ್ರಕೃತಿ ವಿಕೋಪ ಹಿನ್ನೆಲೆ ಈ ಬಾರಿಯೂ ಕೊಡಗಿನಲ್ಲಿ ಅನಾಹುತ ಸಂಭವಿಸಬಹುದು ಎಂದು ಜನತೆಯಲ್ಲಿ ಅನಗತ್ತ ಗೊಂದಲ ಉಂಟು ಮಾಡುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಕೊಡಗು ಜಿಲ್ಲಾಧಿಕಾರಿ ಆ್ಯನಿಸ್ ಕಣ್ಣಣಿ ಜಾಯ್ ತಿಳಿಸಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಭೂ ಕುಸಿತ ಹಾಗೂ ಏಕಾಏಕಿ ನೆರೆ ಹಾವಳಿ ಸಂಭವಿಸಬಹುದು ಎಂಬ ಸುಳ್ಳು ಮಾಹಿತಿ ಒಳಗೊಂಡ ವದಂತಿಗಳನ್ನು ಹರಿಬಿಡಲಾಗುತ್ತಿದ್ದು ಸಾರ್ವಜನಿಕರು ಕಿವಿಗೊಡದಂತೆ ಅವರು ಮನವಿ ಮಾಡಿದ್ದಾರೆ

ಮಾರುತಿ ನೇತೃತ್ವದ ತಂಡ ಸೂಕ್ಷ್ಮ ಪ್ರದೇಶಗಳ ನಿವಾಸಿಗಳಿಗೆ ಮಾತ್ರ ಮುನ್ನೆಚ್ಚರಿಕೆ ನೀಡಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಹವಾಮಾನ ವೈಪರೀತ್ವದ ಸಂದರ್ಭ ಎದುರಾದಲ್ಲಿ ಮಾತ್ರ ಈ ವೇಳಾಪಟ್ಟ ಬದಲಾಗಲಿದೆ ಎಂದು ಇಸ್ತೋ ಮೂಲಗಳು ಚೆನ್ನೈನಲ್ಲಿ ತಿಳಿಸಿವೆ

ಮಹಾಭಾರತ ಆಧ್ವಾತ್ಮಿಕ ಸತ್ಯಗಳ ಅನಾವರಣದ ಕಥೆಯೇ ಹೊರತು ಕೇವಲ ಎರಡು ಕುಟುಂಬಗಳ ನಡುವಿನ ಕಲಹವಲ್ಲ ನಮ್ಮ ಪುರಾಣಗಳಲ್ಲಿ ನಿತ್ಯ ಸತ್ಯ ಅಡಗಿದೆ

ಡಾಕ್ಷರ್ ಗಿರಡ್ಡಿ ಗೋವಿಂದ್ರಾಜ್ ಅವರ ಪ್ರಥಮ ಪುಣ್ಣಸ್ಗರಣೆ ಅಂಗವಾಗಿ ಧಾರವಾಡ ಜಿಲ್ಲಾ ಸಾಹಿತ್ಯ ಪರಿಷತ್ ಮತ್ತು ಗಿರಡ್ಡಿ ಗೋವಿಂದರಾಜ್ ಫೌಂಡೇಷನ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಹಾಭಾರತ ಪರಂಪರೆ ಮತ್ತು ಜಯದ ಕುರಿತು ಅವರು ಮಾತನಾಡಿದರು

ಅದು ಎರಡು ಹಳಿಗಳ ಮೇಲೆ ನಡೆಯುವ ರೀತಿ ನಮ್ನ ದೇಶದ ಸಾಹಿತ್ಯದ ಪ್ರಧಾನ ಲಕ್ಷಣಗಳಲ್ಲಿ ಮರು ಕಥನ ಮಹತ್ವದ್ದು ಎಂದರು ಸಾಹಿತಿ ವೆಂಕಟೇಶ ಮಾಚಕನೂರ ಗಿರಡ್ಡಿ ಗೋವಿಂದರಾಜ ವ್ಯಕ್ತಿ ವಾಜ್ಮಯ ಕೃತಿ ಬಿಡುಗಡೆ ಮಾಡಿದರು

ಅವರು ಸುಪ್ರಸಿದ್ದ ಕೆರೆಮನೆ ಇಡಗುಂಜಿ ಹಾಗೂ ಅಮೃತೇಶ್ವರ ಮೇಳದ ಮುಖ್ಯ ಭಾಗವತರಾಗಿದ್ದರು ಅವರಿಗೆ ಪತ್ನಿ ಪುತ್ರ ಹಾಗೂ ಪುತ್ರಿ ಸೇರಿದಂತೆ ಅಪಾರ ಬಂಧು ಬಳಗವಿದೆ ದೇತ ವಿದೇಶಗಳಲ್ಲಿ ನೂರಾರು ಪ್ರದರ್ಶನಗಳನ್ನು ನೀಡಿದ್ದ ನಾರಾಯಣ ಭಾಗವತರು ಕರ್ನಾಟಕ ರಾಜ್ಯೋತ್ಲವ ಪ್ರಶಸ್ತಿ ಕೆರೆಮನೆ ಶಿವರಾಮ ಹೆಗಡೆ ರಾಷ್ಟೀಯ ಪ್ರಶಸ್ತಿ ಸೇರಿ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ನೆಬ್ದೂರು ನಾರಾಯಣ ಭಾಗವತರ ನಿಧನಕ್ಕೆ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ರಾಮನಗರದ ಜನಪದ ಲೋಕದ ಬಳಿ ಮಾವು ಮಾರಾಟ ಮೇಳ ಆರಂಭಗೊಂಡಿದ್ದು

ರೈತರಿಂದ ನೇರವಾಗಿ ಮಾವು ಮೇಳ ಆಯೋಜಿತವಾಗಿದ್ದು ತೋಟಗಾರಿಕೆ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಎಂ

ವೆಂಕಟೇಶ್ ಅವರು ಚಾಲನೆ ನೀಡಿ ರಾಮನಗರ ಜಿಲ್ಲೆಯಲ್ಲಿ ಮಾವು ಪ್ರಮುಖ ಬೆಳೆಯಾಗಿದೆ

ದಾವಣಗೆರೆಯ ತರಳಬಾಳು ಕೈಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಸಹ ಸಾವಯವ ಮಾವು ಮೇಳಕ್ಕೆ ಚಾಲನೆ ದೊರೆಕಿದೆ ಚುಟುಕು ಸುದ್ದಿ ಧಾರವಾಡ ಸೇರಿದಂತೆ ಭಗೀರಥ ಮಪರ್ಷಿ ಜಯಂತಿಯನ್ನು ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಶ್ರದ್ದಾ ಭಕ್ತಿಯಿಂದ ಆಚರಿಸಿದ ವರದಿಗಳು ಬಂದಿವೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ವತಿಯಿಂದ ಚಿಂತಾಮಣಿ ತಾಲೂಕು ಕಾಗತಿ ಗ್ರಾಮದಲ್ಲಿ ಕಲ್ಕಾಣಿ ಸ್ವಚ್ಗತೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಡೆಯಿತು ದಾವಣಗೆರೆಯಲ್ಲಿ ಮಾತನಾಡಿದ ಕನ್ನಡ ಜಾನಪದ ಪರಿಷತ್ ರಾಜ್ಯಾಧ್ವಕ್ಷ ಡಾಕ್ಟರ್ ಎಸ್ ಬಾಲಾಜಿ ಜಾನಪದ ಪರಂಪರೆಯ ಬಗ್ಗೆ ನೂರಾರು ಸಂಶೋಧನೆಗಳು ನಡೆದಿದ್ದರೂ ಸಹ ಕಲಾವಿದರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಸುಧಾರಿಸಿಲ್ಲ ಎಂದು ಅಭಿಪ್ರಾಯಪಟ್ಟರು ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ನೂತನ ಬಸ್ ನಿಲ್ದಾಣದ ಕಾಮಗಾರಿ ನಡೆಯುತ್ತಿದ್ದು ಶಾಸಕ ಅನಿಲ ಬೆನಕೆ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು

ರಾಜ್ಯಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಉಚಿತ ಕಾಲ್ ಸೆಂಟರ್ ಸೌಲಭ್ಯದ ಮೂಲಕ ಪರಿಹಾರ ಕೃಷ್ಣ ದೈರೇಗೌಡ ಮಾಹಿತಿ ಪ್ರಕೃತಿ ವಿಕೋಪ ಕೊಡಗಿನಲ್ಲಿ ವದಂತಿ ಹರಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜಿಲ್ಲಾಧಿಕಾರಿ ಎಚ್ಚರಿಕೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು